ಬಳಿಕ ಈ ಆವರಣದಲ್ಲಿ ನಡೆಯುತ್ತಿರುವ ಮೊದಲ ಯೋಗ ಶಿಕ್ಷಕರ ತರಬೇತಿ ಕಾರ್ಯಕ್ರಮದ ವಿದ್ಯಾರ್ಥಿಗಳೊಂದಿಗೆ ರಾಷ್ತ ಪತಿ ಸಂವಾದ ನಡೆಸಿದರು ರಾಜ್ಯದ ಚಿತ್ತೂರು ಜಿಲ್ಲೆಗೆ ರಾಷ್ಟ ಪತಿ ಅವರು ಒಂದು ದಿನದ ಭೇಟಿ ಕೈಗೊಂಡಿದ್ದರು ವಿದ್ಯಾರ್ಥಿಗಳೊಂದಿಗಿನ ಸಂವಾದಲ್ಲಿ ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಕ್ರಿಯಾ ಯೋಗವು ಮನಸ್ಸಿನ ಉನ್ನತಿಗಾಗಿ ಮತ್ತು ದೈಹಿಕವಾಗಿ ಸದ್ವಢವಾಗಿರಲು ಸಮಗ್ರ ಶಿಕ್ಷಣಕ್ಕೆ ನೆರವಾಗಲಿದೆ ಎಲ್ಲ ಕ್ಷೇತ್ರಗಳಲ್ಲಿ ಜೀವನದ ಸವಾಲುಗಳನ್ನು ಎದುರಿಸಲು ಯೋಗ ಸದಾ ನೆರವಾಗುತ್ತದೆ ಎಂದು ಪ್ರತಿಪಾದಿಸಿದರು ಇದೇ ವೇಳೆ ಯೋಗ ತರಬೇತಿಗಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳು ಮದನಪಲ್ಲಿ ಆಶ್ರಮಕ್ಕೆ ಆಗಮಿಸಿರುವದಕ್ಕೆ ರಾಷ್ಟ್ಪತಿ ಪ್ರಭಾವಿತರಾದರು ಮುಂದುವರಿದು ಯೋಗವನ್ನು ಕಲಿಯುವ ಪ್ರಮುಖ ಅಂಶವೆಂದರೆ ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಪನ್ನು ಸೃಷ್ಟಿಸುವುದರ ಜತೆಗೆ ಪ್ರಜ್ಞೆಯ ಆಳವಾದ ಅಂಶಗಳನ್ನು ಅನ್ವೇಷಿಸುವುದಾಗಿದೆ ಎಂದು ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು ಸತ್ಪಂಗ ಪ್ರತಿಷ್ಣಾನದ ಉಪಕ್ರಮವಾದ ಸ್ವಸ್ಥಾ ಆಸ್ವತ್ರೆಗಳ ಅಡಿಪಾಯಕ್ಕೂ ರಾಷ್ವಪತಿ ಶಂಕು ಸ್ಥಾಪನೆ ನೆರವೇರಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಅನಿಲ ಆಧಾರಿತ ಆರ್ಥಿಕತೆ ಪ್ರಸ್ತುತ ದೇಶದ ಅವಶ್ಯಕತೆಯಾಗಿದೆ ಈ ನಿಟ್ಟಿನಲ್ಲಿ ಒಂದು ರಾಷ್ಟ ಒಂದು ಅನಿಲ ಗ್ರಿಡ್ ಎಂಬುದು ಮಹತ್ಸಪೂರ್ಣ ಹೆಜ್ಜೆಯಾಗಿದೆ ಇದನ್ನು ಸಾಧಿಸಲು ನೈಸರ್ಗಿಕ ಅನಿಲ ದರವನ್ನು ತಗ್ಗಿಸುವುದು ಮತ್ತು ಗ್ಯಾಸ್ ಪೈಪ್ಲೈನ್ ಜಾಲ ವಿಸ್ತರಣೆಯತ್ತ ಹೆಚ್ಚಿನ ಗಮನಹರಿಸಲಾಗಿದೆ ಎಂದು ಹೇಳಿದರು ಪಶ್ಚಿಮ ಬಂಗಾಳ ಮತ್ತು ಸಂಪೂರ್ಣ ಪೂರ್ವ ಭಾರತಕ್ಕೆ ಸಂಪರ್ಕ ಮತ್ತು ಶುದ್ದ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ನಾಲ್ಕು ಯೋಜನೆಗಳು ಮಹತ್ವಪೂರ್ಣವಾಗಿವೆ ಈ ಭಾಗದಲ್ಲಿ ಅನಿಲ ಕೊರತೆ ಉದ್ಯಮವನ್ನು ಮುಚ್ಚವ ಹಂತಕ್ಕೆ ಕೊಂಡೊಯ್ದಿತ್ತು ಅದಕ್ಕೆ ಪರಿಹಾರ ರೂಪದಲ್ಲಿ ಪೂರ್ವ ಭಾರತವನ್ನು ಪಶ್ಚಿಮ ಬಂದರುಗಳಿಗೆ ಸಂಪರ್ಕ ಕಲ್ವಿಸುವ ನಿರ್ಧಾರ ಕೈಗೊಳ್ಳಲಾಗಿದ್ದು ಇದು ಪ್ರಧಾನಮಂತ್ರಿ ಇಂಧನ ಗಂಗಾ ಪ್ಟೆಪ್ಲೈನ್ ಯೋಜನೆಯ ಒಂದು ಭಾಗವಾಗಿದೆ ಎಂದರು

ಪಶ್ಚಿಮ ಬಂಗಾಳವನ್ನು ಪ್ರಮುಖ ವ್ಯಾಪಾರಿ ಮತ್ತು ಔದ್ಯಮಿಕ ಕೇಂದ್ರವಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರ ಅವಿರತ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಇದಕ್ಕೆ ಬಂದರು ಆಧಾರಿತ ಅಭಿವ್ವದ್ದಿ ಉತ್ತಮ ಮಾದರಿಯಾಗಿದೆ ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಪ್ರತಿಷ್ಣಾನವನ್ನು ಆಧುನೀಕರಣಗೊಳಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಲ್ದಿಯಾ ಡಾಕ್ ಸಂಕೀರ್ಣದ ಸಾಮರ್ಥ್ಯ ವೃದ್ದಿ ಮತ್ತು ನೆರೆ ರಾಷ್ವಗಳೊಂದಿಗೆ ಸಂಪರ್ಕ ವೃದ್ದಿಗೆ ಮೋದಿ ಕರೆ ನೀಡಿದರು ಹೊಸ ಫ್ಟೈಓವರ್ ಮತ್ತು ಒಳನಾಡು ಜಲಮಾರ್ಗ ಪ್ರಾಧಿಕಾರ ಸಂಪರ್ಕ ಸುಧಾರಣ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ಇದಕ್ಕೂ ಮೊದಲು ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಮಂತ್ರಿ ಪಶ್ಚಿಮ ಬಂಗಾಳ ಅಭಿವೃದ್ದಿಯ ಪಥದಲ್ಲಿ ಸಾಗಬೇಕು ತಮ್ಮ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದರೆ ಮೊದಲ ವಿಧಾನಸಭೆ ಅಧಿವೇಶನದಲ್ಲೇ ರೈತರಿಗಾಗಿ ಘೋಷಿಸಲಾದ ಕೇಂದ್ರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು

ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಅವರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರತಿಕ್ರಿಯೆ ನೀಡುವ ನಿರೀಕ್ಷೆ ಇದೆ ಪ್ರಶ್ನೋತ್ತರ ನಂತರ ವಂದನಾ ನಿರ್ಣಯಕ್ಕೆ ಪ್ರತಿಕ್ರಿಯೆ ನೀಡಲಿದ್ದಾರೆ ರಾಜ್ಯಸಭೆಯಲ್ಲಿ ವಂದನಾ ನಿರ್ಣಯದ ಕುರಿತ ಚರ್ಚೆ ಶುಕ್ರವಾರ ಕೊನೆಗೊಂಡಿತ್ತು

ಈ ನಿರ್ಧಾರವು ರೈತರಿಗೆ ಬೆಳೆ ವಿಮೆಯ ಗರಿಷ್ಠ ಲಾಭವನ್ನು ಖಚಿತಪಡಿಸುತ್ತದೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಹೇಳಿದೆ

ಇದರೊಂದಿಗೆ ದೇಶದ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ

ಉತ್ತರಾಖಂಡ್ನಲ್ಲಿ ಭಾರಿ ಹಿಮಸ್ಪೋಟದಿಂದ ಬಾಧಿತವಾದ ಚಮೋಲಿ ತಪೋವನ ಮತ್ತು ಜೋಷಿಮಠ್ ಪ್ರದೇಶಗಳಲ್ಲಿ ಇಂದು ಯಾವುದೇ ಪ್ರತಿಕೂಲ ಹವಾಮಾನದ ವರದಿಯಾಗಿಲ್ಲ ಎಂದು ಭಾರತೀಯ ಹವಾಮಾನ ಇಲಾಖೆ ವರದಿ ಮಾಡಿದೆ ರಾಜ್ಯದ ವಿಶೇಷ ಹಮಾಮಾನ ಮುನ್ನೂಚನೆಯಲ್ಲಿ ಇಂದು ಹಿಮ ಬೀಳುವ ಅಥವಾ ಮಳೆಯಾಗುವ ಸಂಭವವಿಲ್ಲ ಎಂದು ಇಲಾಖೆ ಹೇಳಿದೆ ಆದಾಗ್ಯೂ ನಾಳೆ ಮತ್ತು ನಾಡಿದ್ದು ಚಮೋಲಿ ಜಿಲ್ಲೆಯ ಉತ್ತರ ಭಾಗದಲ್ಲಿ ಹಗುರ ಮಳೆ ಅಥವಾ ಹಿಮ ಬೀಳುವ ನಿರೀಕ್ಷೆಯಿದೆ ಎಂದು ಹೇಳಲಾಗಿದೆ ಉತ್ತರಾಖಂಡ್ ನ ಚಮೋಲಿ ಜಿಲ್ಲೆಯಲ್ಲಿ ಹಿಮ ಸ್ಪೋಣದಿಂದ ಮೃತಪಟ್ಟ ಕುಟುಂಬಗಳಿಗೆ ವಿಶ್ವದಾದ್ಯಂತ ಹಲವು ನಾಯಕರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಫ್ರಾನ್ಸ್ ಅಮೆರಿಕ ನೇಪಾಳ ಜಪಾನ್ ಸೇರಿದಂತೆ ಹಲವು ದೇಶಗಳ ನಾಯಕರು ಘಟನೆಗೆ ಶೋಕ ವ್ಯಕ್ತಪದಿಸಿದ್ದಾರೆ

ಮೇಳವನ್ನು ವರ್ಚುವಲ್ ವೇದಿಕೆ ಮೂಲಕ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಉದ್ವಾಟಿಸಲಿದ್ದಾರೆ ಈ ಬಾರಿ ಸ್ವಾರ್ಟ್ ಅಪ್ ಮತ್ತು ಸ್ವಾಂಡ್ ಅಪ್ ಭಾರತಕ್ಕಾಗಿ ತೋಣಗಾರಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮೇಳ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ತೋಣಗಾರಿಕಾ ಮೇಳದಲ್ಲಿ ಸಾಕಷ್ಟು ಖಾಸಗಿ ಕಂಪನಿಗಳು ಭಾಗವಹಿಸುತ್ತಿವೆ ಕೊರೊನಾ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಆಫ್ಲೈನ್ ಹಾಗೂ ಆನ್ಲೈನ್ ಮೂಲಕ ಮೇಳ ನಡೆಯಲಿದೆ

ಮಾವಿನ ತೋಟದಲ್ಲಿ ವಿವಿಧ ತರಕಾರಿಗಳನ್ನು ಹೇಗೆ ಬೆಳೆಯಬೇಕು ಮತ್ತು ರೈತರು ತಮ್ಮ ಆದಾಯವನ್ನು ಯಾವ ರೀತಿ ದುಪ್ಪಟ್ಟುಗೊಳಿಸಿಕೊಳ್ಳಬಹುದು ಎಂಬ ಬಗ್ಗೆ ಅಗತ್ಯ ಮಾಹಿತಿ ನೀಡಲಾಗುತ್ತದೆ ಕೇಂದ್ರ ಇತ್ತೀಚಿಗೆ ಮಂಡಿಸಿರುವ ಆಯವ್ಯಯವು ಪ್ರತಿಯೊಬ್ಬರಿಗೂ ಅನುಕೂಲವಾಗಿದೆ ಎಂದು ಕೇಂದ್ರ ಸಚಿವ ವಿ

ಸಿಂಗ್ ಹೇಳಿದ್ದಾರೆ

ಇದೇ ವೇಳಿ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಭವಿಷ್ಯದಲ್ಲಿ ಇನ್ನಷ್ನು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಮಿಳುನಾಡಿನಲ್ಲಿ ಇಂದಿನಿಂದ ಪೂರ್ಣ ಕಾಲಿಕವಾಗಿ ಕಾಲೇಜುಗಳು ಪುನರಾರಂಭವಾಗಲಿವೆ

ಈ ಸಂಬಂಧ ಎಲ್ಲ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ್ದು ಶೈಕ್ಷಣಿಕ ವರ್ಷದಲ್ಲಿ ಪಠ್ಯಕ್ರಮ ಪೂರ್ಣಗೊಳಿಸುವಂತೆ ಸೂಚಿಸಿದೆ

ಕೋವಿಡ್ ನಿಂದಾಗಿ ಕಳೆದ ಮಾರ್ಚ್ ನಿಂದ ಶಾಲೆಗಳನ್ನು ಮುಚ್ಚಲಾಗಿತ್ತು ಚೆನ್ನೈನ ಎಂ ಎ